ಸುಧಾರಿತ ಬಹುಪಕ್ಷೀಯ ವಿಶ್ವಸಂಸ್ಥೆ ಆಡಳಿತ ವ್ಯವಸ್ಥೆ ಇಂದಿನ ಅಗತ್ಯ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಧಿವೇಶನದ ವೀಡಿಯೊ ಸಂವಾದದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಮೈಸೂರು ಒಡೆಯರ ಕಾಲದ ಕರ್ನಾಟಕ ಇತಿಹಾಸ ಮರೆಯಲಾಗದ ಪ್ರಮುಖ ಅಧ್ಯಾಯ ರಾಜ ಪ್ರಭುತ್ವದಲ್ಲಿ ಪ್ರಜಾತಂತ್ರದ ತಿಳಿದೆಳಕು ನೀಡಿದ್ದೇ ಒಡೆಯರ ಸಾಧನೆ ಮೈಸೂರಿನಲ್ಲಿ ಉಪರಾಷ್ಷಪತಿ ವೆಂಕಯ್ಯನಾಯ್ಡು ಬಣ್ಣನೆ

ಬಿಹಾರ ವಿಧಾನಸಭೆ ಮತ್ತು ಕೆಲವು ರಾಜ್ಗಳಲ್ಲಿ ಉಪಚುನಾವಣೆ ನಡೆಸಲು ರಾಜಕೀಯ ಪಕ್ಷಗಳಿಂದ ಸಲಹೆ ಸೂಚನೆ ಕೋರಿದ ಕೇಂದ್ರ ಚುನಾವಣಾ ಆಯೋಗ

ವಿಶ್ವಸಂಸ್ನೆಯ ವಿಶ್ವಾಸಾರ್ಹತೆ ಹೆಚ್ಚಿಸಲು ಅದರ ಪರಿಣಾಮಕಾರಿತ್ವವನ್ನು ಸುಧಾರಣೆಗೆ ತರಲು ಶ್ರಮಿಸಬೇಕಿದೆ ಹೊಸತನದ ಮಾನವ ಕೇಂದ್ರಿತ ಜಾಗತೀಕರಣ ಇಂದಿನ ಅಗತ್ವವಾಗಿದೆ ಎಂದು ಮೋದಿ ಪ್ರತಿಪಾದಿಸಿದರು ದೇಶೀಯ ಪ್ರಯತ್ನಗಳ ಮೂಲಕ ಸುಕ್ಕಿರ ಅಭಿವೃದ್ಧಿ ಗುರಿ ಸಾಧಿಸುವ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಕಾರ್ಯಸೂಚಿಗೆ ಭಾರತ ಕೊಡುಗೆ ನೀಡಿದೆ ಜತೆಗೆ ಭಾರತವು ಇತರೆ ಅಭಿವೃದ್ಧಿತೀಲ ರಾಷ್ಟಗಳ ಸುಸ್ಥಿರ ಅಭಿವೃದ್ಧಿ ಸಾಧಿಸಲು ಬೆಂಬಲ ನೀಡುತ್ತಾ ಬಂದಿದೆ

ಭಾರತದಲ್ಲಿನ ಸಾಂಪ್ರದಾಯಿಕ ಆರೋಗ್ಯ ವ್ಯವಸ್ಥೆಯು ಸೋಂಕು ನಿಯಂತ್ರಿಸಿ ಚೇತರಿಕೆ ಪ್ರಮಾಣವನ್ನು ಹೆಚ್ಚಿಸಲು ನೆರವಾಗುತ್ತಿದೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಕೊರೋನಾ ನಿಯಂತ್ರಣಕ್ಕೆ ಅವಿತರ ಪ್ರಯತ್ನ ನಡೆಸುತ್ತಿದೆ ಎಂದರು

ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಭಾರತ ನಿರಂತರ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದೆ ಚಿನ್ನದ ನಾಡಾಗಿ ಗಂಧದ ಗುಡಿಯಾಗಿ ವೀಣೆಯ ನುಡಿಯಾಗಿ ಮೆರೆದ ಮೈಸೂರು ರಾಜ್ಯವನ್ನು ಆಳಿದ ಒಡೆಯರ ಕಾಲವು ಕರ್ನಾಟಕ ಇತಿಹಾಸದ ಮರೆಯಲಾಗದ ಪ್ರಮುಖ ಅಧ್ಯಾಯ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ಡು ಬಣ್ಣಿಸಿದ್ದಾರೆ ಮೈಸೂರಿನಲ್ಲಿಂದು ಆಯೋಜಿಸಲಾಗಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ಮ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ರಾಜಪ್ರಭುತ್ವದೊಂದಿಗೆ ಪ್ರಜಾತಂತ್ರದ ಸುಂದರ ಅರುಣೋದಯದ ತಿಳಿ ಬೆಳಕು ಪರಡಿದ ಬ್ಯಾತಿ ಮೈಸೂರು ಮಹಾರಾಜರ ಮನೆತನಕ್ಕೆ ಸಲ್ಲುತ್ತದೆ ಪ್ರಜಾನುರಾಗಿಯಾಗಿ ಜನಸಾಮಾನ್ಯರ ಹೃದಯದಲ್ಲಿ ನೆಲಸಿ ಇಂದಿಗೂ ನಾಡಿನ ಜನತೆ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನು ಪೂಜ್ಯಭಾವದಿಂದ ಸ್ಕರಿಸುತ್ತಿದೆ ಎಂದು ವೆಂಕಯ್ಥನಾಯ್ಡ ಗುಣಗಾನ ಮಾಡಿದರು ಒಗ್ಗೂಡಿ ಬಾಳುವ ಕೆಲಸ ಮಾಡುವ ಹಾಗೂ ಮಾನವತೆಗಾಗಿ ದುಡಿಯಬೇಕೆನ್ನುವ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈಭವವನ್ನು ಉಳಿಸಿ ಬೆಳೆಸುವುದೇ ನಾವು ಜಯಚಾಮರಾಜ ಒಡೆಯರ್ ಅವರಿಗೆ ಸಲ್ಲಿಸುವ ನಿಜವಾದ ನಮನ ಎಂದು ಉಪರಾಷ್ಟಪತಿ ತಿಳಿಸಿದರು ಕಲೆ ಸಾಹಿತ್ಯ ಮತ್ತು ಸಂಸ್ಟತಿಯನ್ನು ಉತ್ತುಂಗ ಸ್ಥಿತಿಗೆ ಕೊಂಡೊಯ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರನ್ನು ದಕ್ಷಿಣ ಭೋಜ ಎಂದು ಕರೆಯಲಾಗುತ್ತಿತ್ತು ಅವರ ಗ್ರಂಥರತ್ನ ಮಾಲಾ ಸರಣಿಯು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಎಂದು ವೆಂಕಯ್ಯನಾಯ್ದು ನೆನಪು ಮಾಡಿಕೊಂಡರು ಅಂದಿನ ಕಾಲದಲ್ಲೇ ಉದ್ಯಮಶೀಲತೆಯನ್ನು ಬೆಂಬಲಿಸುತ್ತಾ ಉದ್ಯಮಗಳ ಸ್ಥಾಪನೆಗೆ ಸಂಪೂರ್ಣ ಪ್ರೋತ್ವಾಪ ನೀಡುತ್ತಿದ್ದರು

ಭಾರತೀಯ ಪುರಾತನ ಸಾಂಪ್ರದಾಯಿಕ ಮೌಲ್ವಗಳು ಮತ್ತು ಪಾಶ್ವಿಮಾತ್ವ ಜಗತ್ತಿನ ಆಧುನಿಕತೆಯ ಸಮ್ಮಿಲನ ಮೂರ್ತಿಯಂತಿದ್ದ ಚಾಮರಾಜೇಂದ್ರ ಒಡೆಯರ್ ಜನತಂತ್ರ ಮೌಲ್ಲಗಳನ್ನು ಗೌರವಿಸಿ ಮ್ಯೆಸೂರು ರಾಜ್ಲದಲ್ಲಿ ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆಗೆ ಕಾರಣಕರ್ತರಾದರು ಎಂದು ತಿಳಿಸಿದರು

ಕೊರೊನಾ ಸೋಂಕು ನಿಯಂತ್ರಣಕ್ನಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೊಲ್ಲತಾ ಏರ್ಪೋರ್ಟ್ ತಿಳಿಸಿದೆ

ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಕೆಲವು ರಾಜ್ಲಗಳಲ್ಲಿ ಉಪ ಚುನಾವಣೆ ನಡೆಸಬೇಕಿರುವ ಹಿನ್ನೆಲೆಯಲ್ಲಿ ಆಯೋಗವು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಪತ್ರ ಬರೆದು ಸಲಹೆ ಸೂಚನೆ ನೀಡುವಂತೆ ಮನವಿ ಮಾಡಿದೆ

ನಿಯೋಜಿತ ಕೋವಿಡ್ ಸಂರಕ್ಷಣಾ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಗಾಂಧಿನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಏಮ್ನ್ ನಿರ್ದೇಶಕ ಡಾ

ರಂದದೀಪ್ ಗುಲೇರಿಯಾ ಶ್ಲಾಘಿಸಿದ್ದು ಈ ಮಾದರಿಯನ್ನು ಇತರ ನಗರಗಳಲ್ಲಿ ಪುನರಾವರ್ತಿಸಬಹುದು ಎಂದು ಹೇಳದರು ಎರಡು ದಿನಗಳ ಜಮ್ಮ ಕಾಶ್ಮೀರ ಮತ್ತು ಲಡಕ್ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರೀನಗರದಲ್ಲಿಂದು ಜಮ್ನು ಕಾಶ್ಮೀರ ಮತ್ತು ಲೇ ಲಡಕ್ನ ಭದ್ರತಾ ಪರಿಸ್ಥಿತಿ ಪರಾಮರ್ತೆ ನಡೆಸಲಿದ್ದಾರೆ ನಿನ್ನೆ ಅವರು ಲುಕುಂಗ್ ಮತ್ತು ಪಂಗಾಂಗ್ ಗಡಿ ಮುಂಚೂಣಿ ಠಾಣಾಗಳಗೆ ಭೇಟ ನೀಡಿ ಭದ್ರತಾಪಡೆಗಳೊಂದಿಗೆ ಸಮಾಲೋಚನೆ ನಡೆಸಿದರು ಗಲ್ವಾನ್ ಕಣಿವೆಯಲ್ಲಿ ನಮ್ನ ಯೋಧರು ತೋರಿದ ಅಪ್ರತಿಮ ಶೌರ್ಯ ಮತ್ತು ತ್ವಾಗ ಬಲಿದಾನ ಸ್ನರಿಸಿದ ಅವರು ಯಾವುದೇ ಅಹಿತಕರ ಪರಿಸ್ಥಿತಿ ಸೃಷ್ಷಿಯಾದರೆ ತಕ್ಕ ಪ್ರತ್ಯುತ್ತರ ನೀಡುವಂತೆ ಯೋಧರನ್ನು ಹುರಿದುಂಬಿಸಿದರು ಶ್ರೀನಗರದಲ್ಲಿ ಭೂಸೇನೆ ಮತ್ತು ಪೊಲೀಸ್ ಪಡೆಯ ಉನ್ನತ ಅಧಿಕಾರಿಗಳ ಜತೆ ಸಭೆ ನಡೆಸಿದರು ಈ ಸಭೆಯಲ್ಲಿ ಜಮ್ಗು ಕಾಶ್ನೀರ ಲೆಫ್ಟಿನೆಂಟ್ ಗವರ್ನರ್ ಜಿ

ಮುರ್ಮು ಉಪಸ್ಟಿತರಿದ್ದರು